ಬೆಂಗಳೂರಿನ ಶ್ರತಿ ವಿಧಾನಸಭೆ ಕ್ಷೇತ್ರಕ್ಕೊಂದು ಚಾಗತಿಕ ಗುಣಮಟ್ಟದ ಪದವಿ ಕಾಲೇಜು ಉಪಮುಖ್ಯಮಂತ್ರಿ ಡಾ

ಈ ಬಾರಿ ಬಜೆಟ್ನಲ್ಲಿ ಯುವ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ಸಚಿವ ಡಾ

ಯಡಿಯೂರಪ್ಪ ಹೇಳಿದ್ದಾರೆ

ಜಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚನ ಪ್ರಮಾಣದಲ್ಲಿ ದೆಳೆಯಲಾಗುತ್ತಿದ್ದು ಒಣ ದ್ರಾಕ್ಷಿ ಮತ್ತು ನಿಂದೆ ಪಣ್ಣನ್ನು ಪಲವು ರಾಷ್ಷಗಳಿಗೆ ರಪ್ತು ಮಾಡಲಾಗುತ್ತಿದೆ ವಿಮಾನ ನಿಲ್ಲಾಣ ಆರಂಭದಿಂದ ಈ ಎಲ್ಲಾ ಚಟುವಟಿಕೆಗಳಿಗೆ ಹೆಚ್ಚಿನ ಮಾರುಕಟ್ಟೆ ಲಭ್ಯವಾಗಲಿದೆ ಎಂದರು ವಿಜಯಪುರ ವಿಮಾನ ನಿಲ್ದಾಣದ ಅಭಿವೃದ್ದಿ ಹಾಗೂ ಕಾರ್ಯಾಚರಣೆಯನ್ನು ಕೇಂದ್ರಿಯ ನಾಗರೀಕ ವಿಮಾನಯಾನ ಸಚಿವಾಲಯದ ಭಾರತೀಯ ವಿಮಾನಯಾನ ಪ್ರಾಧಿಕಾರದೊಂದಿಗೆ ಉಡಾನ್ ಯೋಜನೆಯಡಿ ಸೇರ್ಪಡಿಸಲು ಕ್ರಮವಹಿಸಲಾಗುತ್ತಿದೆ ಕಾಮಗಾರಿಯನ್ನು ನಿಗದಿತ ವೇಳೆಗೆ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು

ಉತ್ತಮ ಪವಾಮಾನ ಭೂಮಿ ನೀರು ತೋಟಗಾರಿಕಾ ಕ್ಷೇತ್ರ ಮತ್ತು ನೀರಾವರಿ ಹೊಂದಿರುವುದರಿಂದ ಮುಂಬರುವ ವರ್ಷಗಳಲ್ಲಿ ವಿಜಯಪುರ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿಯೇ ಹೆಚ್ಚು ಅಭಿವೃದ್ದಿ ಹೊಂದಿದ ಜಿಲ್ಲೆಯಾಗಲಿದೆ ಎಂದು ಹೇಳಿದರು

ಸೋಮಶೇಖರ್ ಹೇಳಿದ್ದಾರೆ

ಹಾವೇರಿಗೆ ಪ್ರತ್ಯೇಕ ಜಿಲ್ಲಾ ಸಹಕಾರಿ ಬ್ಲಾಂಕ್ ಹಾಗೂ ಹಾಲು ಒಕ್ಕೂಟ ಸ್ಥಾಪನೆ ದೇಡಿಕೆ ಈಡೇರಿಕೆ ಕುರಿತು ಶೀಘ್ರ ಸಭೆ ನಡೆಸಲಾಗುವುದು ಮೂರು ಜಿಲ್ಲೆಗಳ ಒಳಗೊಂಡಿರುವ ಇಲ್ಲಿನ ಡಿಸಿಸಿ ಬ್ಯಾಂಕ್ ಅನ್ನು ಪ್ರತ್ಯೇಕಗೊಳಿಸುವ ಸಂಬಂಧ ಮೂರು ಜಿಲ್ಲೆಗಳ ಸಚಿವರು ಹಾಗೂ ಶಾಸಕರ ಸಭೆ ನಡೆಸಲಾಗವುದು ಎಂದು ಸಚಿವ ಸೋಮಶೇಖರ್ ತಿಳಿಸಿದರು ಕೇರಳದಿಂದ ಬೆಂಗಳೂರಿಗೆ ವಿದ್ವಾರ್ಥಿಗಳು

ಟಿ

ಆರ್ ನೆಗೆಟವ್ ವರದಿ ಇದ್ದರೆ ಮಾತ್ರ ಕಾಲೇಜು ಅಥವಾ ಸಂಸ್ಲೆಗೆ ಸೇರಿಸಿಕೊಳ್ಳಬೇಕು ಎಂದು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಶ್ರಸಾದ್ ಹೇಳಿದ್ದಾರೆ ಕೋವಿಡ್ ಪರಿಸ್ನಿತಿ ಕುರಿತಂತೆ ವಿವಿಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಆಯುಕ್ತರು ಹೆಚ್ಚನ ಮಾಹಿತಿ ನೀಡಿದರು

ಅಶ್ವತ್ತನಾರಾಯಣ ಪ್ರಕಟಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಅವರು ಸುಧಿಗಾರರಿಗೆ ಈ ವಿಪಯ ತಿಳಿಸಿದರು ಬೆಂಗಳೂರು ಅಗಾಧವಾಗಿ ಬೆಳೆಯುತ್ತಿದ್ದು

ಸದ್ದದಲ್ಲೇ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ಕರೆಯಲಾಗುವುದು ಭೂಮಿ ಪಡೆಯುವ ಸಂಬಂಧ ಅವರೆಲ್ಲರ ವಿಶ್ವಾಸವನ್ನು ಪಡೆದು ಮುಂದಿನ ಹೆಜ್ಜೆ ಇಡಲಾಗುವುದು

ಮೊದಲ ಹಂತದಲ್ಲಿ ಬೆಂಗಳೂರು ನಗರದಲ್ಲಿ ಈ ಯೋಜನೆಯನ್ನು ಕಾರ್ಯಗತ ಮಾಡಿ ನಂತರ ಇಡೀ ರಾಜ್ಯಕ್ಷೆ ವಿಸ್ತರಿಸಲಾಗುವುದು ಎಂದು ಅವರು ಹೇಳಿದರು ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳ ಆಧಾರದ ಮೇಲೆ ಉದ್ಲೋಗಾಧಾರಿತ ವ್ಯಕ್ತಿಪರ ಮತ್ತು ಜಾಗತಿಕವಾಗಿ ಬೇಡಿಕೆ ಹೊಂದಿರುವ ಕೋರ್ಸುಗಳನ್ನೂ ಆರಂಭಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಸಿಬ್ಲಂದಿ ಕೊರತೆ ನೆಪ ಹೇಳಿ ಕೆಲಸದಿಂದ ತಪ್ಪಿಸಿಕೊಳ್ಳಬಾರದೆಂದು ಪಶುಸಂಗೋಪನೆ ಖಾತೆ ಸಚಿವ ಪ್ರಭು ಚವ್ಹಾಣ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಿದ್ದಾರೆ ಮಂಡ್ನ ಜಿಲ್ಲಾಧಿಕಾರಿಗಳ ಕಜೇರಿಯಲ್ಲಿ ನಡೆದ ಇಲಾಖೆಯ ಪ್ರಗತಿ ಪರಿತೀಲನೆಯಲ್ಲಿ ಮಾತನಾಡಿದ ಸಚಿವರು ಪಶುಸಂಗೋಪನೆ ಇಲಾಖೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಿಬ್ಬಂದಿ ಕೊರತೆ ಇರುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದು ಹೇಳಿದರು

ಕೈಷಿ ಪ್ರಧಾನವಾದ ದೇಶದಲ್ಲಿ ಪಶುಪಾಲನೆ ಮೇಲೆ ಬಹಳಷ್ಟು ಕುಟುಂಬಗಳು ಅವಲಂಬಿತವಾಗಿವೆ ಪಶುಪಾಲಕರ ಬಹುದೊಡ್ಡ ಶಕ್ತಿಯೆಂದರೆ ಪಶುವೈದ್ವರು ಹಾಗಾಗಿ ಮೂಕ ಪಾಣಿಗಳ ನೋವನ್ನು ಅರ್ಥಮಾಡಿಕೊಂಡು ಅವುಗಳ ಆರೋಗ್ಲಕ್ಷೆ ಹೆಚ್ಚು ಒತ್ತು ನೀಡಿ ಎಂದು ಪಶುವೈದ್ಧರಿಗೆ ಸಚಿವರು ಸಲಹೆ ನೀಡಿದರು ರಾಜ್ಜದಲ್ಲಿ ಗೋಪತ್ತೆ ನಿಷೇಧ ಕಾಯ್ದೆ ಚಾರಿಯಾಗಿರುವುದರಿಂದ ಕೋಳಿ ಕುರಿಗಳ ಮಾಂಸ ಉತ್ಪಾದನೆಗೆ ಜಿಲ್ಲಾ ಮಟ್ಟದಲ್ಲಿ ಇಲಾಖೆ ಅಧಿಕಾರಿಗಳು ಹೆಚ್ಚು ಗಮನಪರಿಸಬೇಕೆಂದು ಹೇಳದ ಸಚಿವ ಶ್ರಭು ಚವ್ಹಾಣ್ ಗೋಪತ್ತೆ ನಿಷೇಧ ಹಿನ್ನೆಲೆಯಲ್ಲಿ ಗೋಮಾಳಗಳನ್ನು ಗುರುತಿಸಿ ಗೋತಾಲೆಗಳ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಸಹಕರಿಸಬೇಕು ಎಂದು ಹೇಳಿದರು ಚಾಮರಾಜನಗರ ಜೆಲ್ಲೆಯು ಅಚ್ಡ ಕನ್ನಡದಲ್ಲಿ ಮೂಲಕ ಕನ್ನಡದ ಸೊಬಗನ್ನು ಮತ್ತು ಸೊಗಸನ್ನು ಕಾಪಾಡಿಕೊಂಡು ಬಂದಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ

ಚಾಮರಾಜನಗರದ ಗೋಪಿನಾಥಂನಲ್ಲಿ ಶಾಲಾ ವಾಸ್ತವ್ಯ ಮಾಡಿದ್ದಾಗ ಅಲ್ಲಿನ ಜನ ಕನ್ನಡ ಮಾಧ್ಯಮ ಆರಂಭಿಸುವಂತೆ ಕೇಳಿಕೊಂಡರು ಅಲ್ಲಿನ ಕನ್ನಡ ಪ್ರೇಮವನ್ನು ಕಂಡು ಸಂತಸವಾಯಿತು ಈಗ ಅಲ್ಲಿನ ಮಕ್ಕಳು ಕನ್ನಡ ಮಾಧ್ವಮದಲ್ಲಿ ಕಲಿಯುತ್ತಿದ್ದಾರೆ ಜನಪದ ಕಲೆಗಳ ಬೀಡಾದ ಚಾಮರಾಜನಗರದಲ್ಲಿ ಇಂದು ಆರಂಭವಾಗಿರುವ ಕನ್ನಡ ಸಾಹಿತ್ಯ ಸಮ್ಮೇಳನವು ಜನರಲ್ಲಿ ಕನ್ನಡದ ಬಗ್ಗೆ ಭರವಸೆ ಮೂಡಿಸುವಂತಾಗಲಿ ಎಂದು ಸಚಿವ ಸುರೇಶಕುಮಾರ್ ಹೇಳಿದರು

ಯುವ ಜನತೆಯ ಒಟ್ನಾರೆ ಸಮಸ್ಲೆಗೆ ಸ್ವಂಧಿಸುವ ಕಾರ್ಯವನ್ನು ಅಧಿಕಾರಿಗಳು ಮಾಡಬೇಕು ಎಂದು ಯುವ ಸಬಲೀಕರಣ ಮತ್ತು ಕೀಡಾ ಸಚಿವ ಡಾ

ನಾರಾಯಣಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಎಲ್ಲ ಜಲ್ಲೆಗಳ ಯುವ ಸಬಲೀಕರಣ ಮತ್ತು ತ್ರೀಡಾ ಇಲಾಖೆಯ ರಾಜ್ಯಮಟ್ಟದ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಸಚಿವರು ಪ್ರಸ್ತುತ ಬಜೆಟ್ನಲ್ಲಿ ಯುವ ಸಬಲೀಕರಣಕ್ಕೆ ಹೆಚ್ಚನ ಒತ್ತು ಕೊಡಲಾಗುವುದು

ಪ್ರತಿ ಜಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಮೇಳ ಆಯೋಜಿಸಬೇಕು ಯುವಕರಲ್ಲಿನ ಕೌಶಲ್ಲತೆ ಗುರುತಿಸಿ ಯುವಜನ ಸಂಘಗಳ ಮೂಲಕ ಸರ್ಕಾರದ ನೆರವು ನೀಡಿ ಶ್ವೀಯವಾಗಿ ಉದ್ಯಮ ಆರಂಭಿಸುವಂತಾಗಬೇಕು ಯುವ ಸಬಲೀಕರಣಕ್ಕೆ ಏನೇನು ಕಾರ್ಯಕ್ರಮ ನಿರೂಪಿಸಬೇಕು ಸರ್ಕಾರದಿಂದ ಏನೇನು ನೆರವು ಅಗತ್ನವಿದೆ ಎಂಬ ಪ್ರಸ್ತಾವನೆಯನ್ನು ವಾರದೊಳಗೆ ಸಲ್ಲಿಸುವಂತೆ ಸಚವ ನಾರಾಯಣಗೌಡ ಅಧಿಕಾರಿಗಳಗೆ ಸೂಚನೆ ನೀಡಿದರು

ಆಚರಿಸಲಾಯಿತು

ವೆಂಕಟರಮಣಯ್ಯ ಮಾತನಾಡಿ ಸಂತ ಸೇವಾಲಾಲರಂತಹ ಮಹನೀಯರು ಧಾರ್ಮಿಕ ನೆಲೆಗಟ್ಟನಲ್ಲಿ ಸಮಾಜದ ಒಳಿತಿಗಾಗಿ ದುಡಿದವರು ಎಂದು ಸ್ಪರಿಸಿದರು

ರಾಜ್ಲಾದ್ಲಂತ ಒಣಹವೆ ಮುಂದುವರೆದಿದೆ

ಮುನೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರೆಯುವ ಸಂಭವ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ